ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಭಯ ಸದನಗಳಲ್ಲಿ ಸುಗಮ ಕಲಾಪಕ್ಕೆ ವಿರೋಧ ಪಕ್ಷಗಳ ಬೆಂಬಲ ಕೋರಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹಸಚಿವ ರಾಜನಾಥ್ ಸಿಂಗ್ ಸಂಸದೀಯ ವ್ಚವಹಾರಗಳ ಸಚಿವ ಅನಂತಕುಮಾರ್ ಇದೇ ಖಾತೆಯ ರಾಜ್ಯ ಸಚಿವ ವಿಜಯ್ ಗೋಯಲ್ ಕಾಂಗ್ರೆಸ್ ಮುಖಂಡರಾದ ಆನಂದ್ ಶರ್ಮಾ ಮತ್ತು ಗುಲಾಮ್ ನಬಿ ಆಜಾದ್ ಎನ್ಸಿಪಿ ಮುಖಂಡ ಶರದ್ ಪವಾರ್ ಮತ್ತು ಸಿಪಿಐ ಮುಖಂಡ ಡಿ ರಾಜಾ ಸಭೆಯಲ್ಲಿ ಭಾಗವಹಿಸಿದ್ದರು

ಮುಂಗಾರು ಅಧಿವೇತನದಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡು ರಾಜ್ಯಸಭೆಯಲ್ಲಿ ಬಾಕಿ ಉಳಿದಿರುವ ತ್ರಿವಳಿ ತಲಾಖ್ ಮಸೂದೆಗೆ ಅಂಗೀಕಾರ ಪಡೆಯುವುದು ಸರ್ಕಾರದ ಆದ್ಯತೆಗಳಲ್ಲಿ ಒಂದಾಗಿದೆ

ಕುರಿಯನ್ ನಿವೃತ್ತರಾಗಲಿರುವ ಹಿನ್ನೆಲೆಯಲ್ಲಿ ರಾಜ್ಯಸಭೆ ಉಪಸಭಾಪತಿ ಸ್ವಾನಕ್ಕೂ ಚುನಾವಣೆ ನಡೆಯಲಿದೆ ಉಭಯ ಸದನಗಳಲ್ಲಿ ಸುಗಮ ಕಲಾಪಕ್ಕೆ ಸಹಕರಿಸುವುದಾಗಿ ವಿಪಕ್ಷಗಳು ಭರವಸೆ ನೀಡಿರುವುದಾಗಿ ಸಂಸದೀಯ ವ್ಲವಹಾರಗಳ ಸಚಿವ ಅನಂತ್ ಕುಮಾರ್ ಹೇಳಿದ್ದಾರೆ

ಗುಂಪು ದಾಳಿಯ ಭೀಕರ ಘಟನೆಗಳನ್ನು ಒಂದು ಹೊಸ ವಾಡಿಕೆಯಾಗಲು ಅವಕಾತ ನೀಡಲಾಗದು ಇದನ್ನು ಕಠಿಣ ರೀತಿಯಲ್ಲಿ ನಿಗ್ರಹಿಸಬೇಕಾಗಿದೆ ಎಂದು ಮುಖ್ಣನ್ವಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ನ್ವಾಯಪೀಠ ಹೇಳಿದೆ ಗುಂಪು ಹಿಂಸಾಚಾರ ಹಾಗೂ ಗೋ ರಕ್ಷಣೆ ಹೆಸರಿನ ದಾಳಿಗಳನ್ನು ನಿಗ್ರಹಿಸಲು ನಿಯಂತ್ರಕ ಪರಿಹಾರಾತ್ಕಕ ಹಾಗೂ ತಂಡಾರ್ಹ ಕ್ರಮಗಳು ಸೇರಿದಂತೆ ಹಲವಾರು ನಿರ್ದೇಶನಗಳನ್ನು ಸುಪ್ರೀಂಕೋರ್ಟ್ ಹೊರಡಿಸಿದೆ ದೇಶದಲ್ಲಿ ಇಂತಹ ಹಿಂಸಾತ್ನಕ ಫಟನೆಗಳನ್ನು ಪತ್ತಿಕ್ಕಲು ಮಾರ್ಗಸೂಚಗಳನ್ನು ರೂಪಿಸಬೇಕೆಂಬ ಹಲವಾರು ಮನವಿಗಳ ಹಿನ್ನೆಲೆಯಲ್ಲಿ ಸರ್ವೋಚ್ದ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ

ನ್ಡಾಯಮೂರ್ತಿಗಳಾದ ಆರ್

ನಾರಿಮನ್ ಎ

ಖಾನ್ವಿಲ್ಕರ್ ಡಿ

ಅದಕ್ಕೆ ಮುಂಜೆ ಈ ವಿಷಯದ ತೀರ್ಪು ಹೊರಬೀಳುವ ನಿರೀಕ್ಷೆ ಇದೆ

ಮದರ್ ತೆರೇಸಾ ಸ್ಥಾಪಿತ ದತ್ತಿ ಮಿಷನರಿಗಳು ನಡೆಸುತ್ತಿರುವ ಶಿಶುಪಾಲನಾ ಸಂಸ್ಥೆಗಳನ್ನು ಕೂಡಲೇ ಪರಿಶೀಲಿಸುವಂತೆ ಅವರು ರಾಜ್ಲಗಳಿಗೆ ಸೂಚನೆ ನೀಡಿದ್ದಾರೆ ಜಾರ್ಖಂಡ್ನಲ್ಲಿ ಮಿಷನರಿಗಳು ಅಕ್ರಮ ದತ್ತು ಚಟುವಟಕೆಗಳನ್ನು ನಡೆಸುತ್ತಿರುವ ಬಗ್ಗೆ ಬಂದ ವರದಿಗಳ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ

ಕಾಂಗ್ರೆಸ್ ಮುಸಲ್ಲಾನ ಪಕ್ಷ ಕುರಿತ ಹೇಳಿಕೆಗೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಯಾವುದೇ ಸ್ವಷ್ಟನೆ ನೀಡದಿರುವುದಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಕಾಂಗ್ರೆಸ್ ಶಾಂತಗೊಳಿಸುವ ರಾಜಕೀಯ ಮಾಡುತ್ತಿದೆ ಎಂದರು ರಾಹುಲ್ ಗಾಂಧಿ ಅವರ ಇತ್ತೀಚನ ಟ್ವೀಟ್ ತಮ್ದೇ ಮತ್ತೊಂದು ಹೇಳಕೆಗೆ ವ್ನತಿರಿಕ್ತವಾಗಿದ್ದು ಅದು ಸ್ವಷ್ಷನೆ ನೀಡುವ ಬದಲು ಗೊಂದಲ ಉಂಟುಮಾಡಿದೆ ಎಂದರು

ಜುನಾಗಢ್ ಅಮ್ರೇಲಿ ಜಾಮ್ನಗರ್ ರಾಜ್ಕೋಟ್ ಸೇರಿದಂತೆ ಸೌರಾಷ್ಷದ ಗಿರ್ ಸೋಮನಾಥ್ ಜಿಲ್ಲೆ ಹಾಗೂ ದಕ್ಷಿಣ ಗುಜರಾತ್ನಲ್ಲಿ ವಲ್ಲಾಡ್ ಮತ್ತು ನವ್ಸಾರಿ ಜಿಲ್ಲೆಗಳು ಅತಿ ಹೆಚ್ಚು ಬಾಧಿತವಾಗಿದೆ

ಪಂಜಾಬ್ ಹರಿಯಾಣ ಮತ್ತು ಚಂಡೀಗಢದಲ್ಲೂ ಇಂದು ಭಾರಿ ಮಳೆಯಾಗಿ ತಾಪಮಾನ ಕುಸಿದಿದೆ

ಆರ್ಥಿಕಾಭಿವೃದ್ದಿ ನಿರೀಕ್ಷಿತ ಮಟ್ಟದಲ್ಲಿ ಸಾಗದೆ ಸವಾಲುಗಳು ಹೆಚ್ಚಾಗುತ್ತಿವೆ ಎಂದು ಐಎಂಎಫ್ ಮುನ್ನೋಟ ಪತ್ರ ಹೇಳಿದೆ ಹೆಚ್ಚುತ್ತಿರುವ ವಾಣಿಜ್ಜ ಆತಂಕಗಳು ಹಣಕಾಸು ಮಾರುಕಟ್ಟೆಗಳ ಸ್ಥಿರತೆಯನ್ನು ಅಲುಗಾಡಿಸಲಿವೆ ಎಂದು ಐಎಂಎಫ್ ಎಚ್ಚರಿಸಿದೆ ಆರ್ಥಿಕತೆ ಸದ್ಯಢಗೊಳಿಸಲು ಪ್ರಬಲ ಆರ್ಥಿಕ ರಾಷ್ಷಗಳು ಹಣಕಾಸು ಮಾರುಕಟ್ಲೆಯನ್ನು ಬಲಪಡಿಸಬೇಕು ಎಂದು ಐಎಂಎಫ್ ಕರೆ ನೀಡಿದೆ ವಾಣಿಜ್ಞ ವಾಹನಗಳು ರಾಷ್ವೀಯ ಪರವಾನಗಿ ಪಡೆಯಲು ಫಾಸ್ಟ್ಯಾಗ್ ಮತ್ತು ವಾಹನ ಪತ್ತೆ ಸಾಧನದ ಅಳವಡಿಕೆ ಕಡ್ಡಾಯಗೊಳಿಸಿ ಕೇಂದ್ರ ಮೋಟಾರು ವಾಹನ ನಿಯಮಾವಳಿಗೆ ತಿದ್ದುಪಡಿ ತರುವ ಕರಡನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಬಿಡುಗಡೆ ಮಾಡಿದೆ ಚಾಲನಾ ಪರವಾನಗಿ ಮತ್ತು ಮಾಲಿನ್ನ ನಿಯಂತ್ರಣ ಪ್ರಮಾಣಪತ್ರವನ್ನು ಭೌತಿಕ ಅಥವಾ ಡಿಜೆಟಲ್ ಮಾದರಿಯಲಿ ಕೊಂಡೊಯ್ಯಲು ಈ ಹೊಸ ಕರಡಿನಲ್ಲಿ ಪ್ರಸ್ತಾವವಿದೆ ಹೊಸ ವಾಹನಕ್ಕೆ ನೋಂದಣಿಯಾದ ಎರಡು ವರ್ಷಗಳವರೆಗೆ ಯಾವುದೇ ಫಿಟ್ನೆಸ್ ಪ್ರಮಾಣ ಅಗತ್ವವಿಲ್ಲ ಎಂದೂ ಈ ಕರಡಿನಲ್ಲಿ ತಿಳಿಸಲಾಗಿದೆ

ಕೇಂದ್ರ ಸಾರ್ವಜನಿಕ ಉದ್ದಿಮೆಯಡಿಯಲ್ಲಿನ ಉದ್ಯೋಗಿಗಳಿಗೆ ಪಿಂಚಣಿ ನೀಡುವ ಸಂಬಂಧದ ಕರಡಿಗೆ ಉಕ್ಕು ಖಾತೆ ಸಚಿವ ಚೌಧರಿ ಬೀರೇಂದ್ರ ಸಿಂಗ್ ಸಮ್ನತಿಸಿದ್ದಾರೆ ಸಚಿವಾಲಯದಡಿಯ ವಿವಿಧ ಸಾರ್ವಜನಿಕ ಉದ್ದಿಮೆಗಳಿಗೆ ಸಂಬಂಧಿಸಿದ ಸಂಘ ಸಮಸ್ವೆಗಳ ಪ್ರತಿನಿಧಿಗಳು ಹಾಗೂ ಸಚಿವಾಲಯದೊಂದಿಗೆ ಸುದೀರ್ಘ ಸಮಾಲೋಚನೆ ನಂತರ ಈ ಒಪ್ಪಂದಕ್ಕೆ ಬರಲಾಗಿದೆ

ಉಭಯ ನಾಯಕರು ತಮ್ಮ ಮೊದಲ ಪರಸ್ಪರ ಭೇಟಗೆ ತೃಪ್ತಿ ವ್ನಕ್ತಪಡಿಸಿದ್ದಾರೆ ಅಮೆರಿಕ ಅಧ್ವಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ಹಲವು ವರ್ಷಗಳಿಂದ ನಾವು ಉತ್ತಮ ಸಂಬಂಧ ಹೊಂದಲು ಸಾಧ್ಯವಾಗಿಲ್ಲ ಈಗ ರಷ್ಯಾ ಜೊತೆಗೆ ಅಭೂತಪೂರ್ವ ಸಂಬಂಧ ಹೊಂದುವ ಭರವಸೆ ಇದೆ ಮತ್ತು ಜಗತ್ತು ಇದಕ್ಕಾಗಿ ಎದುರು ನೋಡುತ್ತಿದೆ ಅಲ್ಲದೇ ಅಮೆರಿಕ ಅಧ್ವಕ್ಷೀಯ ಚುನಾವಣೆಯಲ್ಲಿ ರಷ್ಯಾ ಹಸ್ತಕ್ಷೇಪ ಇರಲಿಲ್ಲ ಎಂದು ಪುಟಿನ್ ಅತ್ಯಂತ ಸಮರ್ಥ ರೀತಿಯಲ್ಲಿ ಸ್ಪಷ್ಟಪಡಿಸಿದರು ಎಂದರು